ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ನ ಕಳಶಗಳ ಮೆರವಣಿಗೆ ನಂತರ ಹಲವು ನದಿಗಳಲ್ಲಿ ಅಸ್ತಿ ವಿಸರ್ಜನೆಗೆ ಬಿಜೆಪಿ ಸಿದ್ದತೆ

ಉಡಾನ್ ಅಗ್ಗದ ವಿಮಾನ ಸಂಚಾರ ಸೇವೆಗಳನ್ನು ಅಂತಾರಾಷ್ಲೀಯ ಮಾರ್ಗಗಳಗೂ ವಿಸ್ತರಿಸುವ ಕರಡು ಯೋಜನೆ ಅನಾವರಣ

ಎಲ್ಲೆಡೆ ಇಂದು ಈದ್ ಉಲ್ ಜುಹಾ ತ್ಲಾಗ ಬಲಿದಾನಗಳ ಹಬ್ಬದ ಆಚರಣೆ

ದೇಶಾದ್ಯಂತ ಹಲವು ನದಿಗಳಲ್ಲಿ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ನ ವಿಸರ್ಜಿಸುವ ಮುನ್ನ ಚಿತಾಭಸ್ನದ ಕಳತವನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಬಿಜೆಪಿ ಮೆರವಣಿಗೆ ಮಾಡಲಿದೆ ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಪಕ್ಷದ ರಾಜ್ಯಘಟಕದ ಅಧ್ಯಕ್ಷರುಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಷ್ಟಧ್ವಕ್ಷ ಅಮಿತ್ ಶಾ ಅವರುಗಳು ಚಿತಾಭಸ್ಥವನ್ನು ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ನಾಯಕರು ಹಾಗೂ ಕೇಂದ್ರ ಸಚಿವರುಗಳಾದ ರಾಜನಾಥ್ ಸಿಂಗ್ ಸುಷ್ಕಾ ಸ್ವರಾಜ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ರವರ ಕುಟುಂಬದ ಸದಸ್ನರು ಉಪಸ್ವಿತರಿದ್ದರು ಭಾನುವಾರದಂದು ವಾಜಪೇಯಿ ಅವರ ಕುಟುಂಬದ ಸದಸ್ಲರು ಹರಿದ್ದಾರದ ಗಂಗಾನದಿಯಲ್ಲಿ ದಿವಂಗತ ನಾಯಕನ ಚಿತಾಭಸ್ಮವನ್ನು ವಿಸರ್ಜಿಸಿದ್ದರು

ಅವರ ಪಾರ್ಥಿವ ಶರೀರದ ಅಂತ್ಷಕ್ರಿಯೆ ದೆಹಲಿಯಲ್ಲಿ ಯಮುನಾ ನದಿ ತೀರದಲ್ಲಿ ರಾಷ್ಟೀಯ ಸ್ಮತಿ ಸ್ಥಳದಲ್ಲಿ ನೆರವೇರಿಸಲಾಗಿತ್ತು ಅತಿವ್ಯಷ್ಠಿ ಮತ್ತು ಪ್ರವಾಹದ ಅಬ್ಬರದಿಂದ ವಿನಾಶದ ಹಂತಕ್ಕೆ ತಲುಪಿರುವ ಕೇರಳ ರಾಜ್ಯದಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಬಹುತೇಕ ಕೊನೆಗೊಂಡಿದ್ದು ಇದೀಗ ಪರಿಹಾರ ಕಾರ್ಯಾಚರಣೆಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ

ನೆರೆ ಸಂತ್ರಸ್ತ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವ ಬೃಹತ್ ಕಾರ್ಯಾಚರಣೆ ಆರಂಭವಾಗಿದೆ ಗಂಜ ಕೇಂದ್ರಗಳಲ್ಲಿ ಇರುವವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುವವರೆಗೂ ಈ ಕೇಂದ್ರಗಳು ಕಾರ್ಯನಿರ್ವಹಿಸಲಿವೆ ಎಂದು ಭರವಸೆ ನೀಡಲಾಗಿದೆ

ರಸ್ತೆ ರೈಲು ಮತ್ತು ವಿಮಾನ ಸೇವೆಗಳು ಬಹುತೇಕ ರಾಜ್ದದ ಎಲ್ಲೆಡೆ ನಿಧಾನಗತಿಯಲ್ಲಿ ಮತ್ತೆ ಆರಂಭವಾಗುತ್ತಿವೆ ಪ್ರವಾಹದಿಂದ ಭಾರಿ ಹಾನಿಗೆ ಒಳಗಾಗಿರುವ ಕೊಚ್ಚಿ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ ಭಾನುವಾರದಿಂದ ವೈಮಾನಿಕ ಸೇವೆಗಳನ್ನು ಆರಂಭಿಸಲಾಗಿದೆ ದೇಶದ ಜನ ಸಾಮಾನ್ಥರಿಗೆ ಕೈಗೆಟಕುವ ದರದಲ್ಲಿ ವೈಮಾನಿಕ ಸೇವೆ ಒದಗಿಸುವ ಉಡಾನ್ ಕಾರ್ಯಕ್ರಮವನ್ನು ಅಂತಾರಾಷ್ಷೀಯ ಸಂಚಾರಕ್ಕೂ ವಿಸ್ತರಿಸುವ ಕರಡು ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ಅನಾವರಣಗೊಳಿಸಿದೆ ಈ ಉದ್ದೇಶಿತ ಯೋಜನೆಗೆ ರಾಜ್ಯ ಸರ್ಕಾರಗಳು ಅಂತಾರಾಷ್ಷೀಯ ವೈಮಾನಿಕ ಮಾರ್ಗಗಳನ್ನು ಗುರುತಿಸಲಿವೆ

ಈ ಕರಡು ಯೋಜನೆಯು ರಾಜ್ಯಗಳಲ್ಲಿ ಅಂತಾರಾಷ್ಟೀಯ ಮಾರ್ಗಗಳಲ್ಲಿ ವೈಮಾನಿಕ ಕಾರ್ಯಾಚರಣೆಗೆ ಅನುವು ಕಲ್ಲಿಸಲಿದೆ ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲಾ ಅಗತ್ಯ ಬೆಂಬಲ ಒದಗಿಸಲಿದೆ ಅಲ್ಲದೇ ಸಬ್ಲಿಡಿ ಬೆಂಬಲವನ್ನು ಸಹ ನೀಡಲಿದೆ

ಪ್ರಾಧಿಕಾರದ ಮುಖ್ಯ ನಿರ್ವಹಣಾಧಿಕಾರಿ ಅಜಯ್ ಭೂಷಣ್ ಪಾಂಡೆ ಆಕಾಶವಾಣಿ ನೀಡಿರುವ ಸಂದರ್ಶನದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಕೇರಳದಲ್ಲಿ ಬಹಳಷ್ಟು ಜನರು ತಮ್ಮ ಆಧಾರ್ ಕಾರ್ಡ್ಗಳನ್ನು ಕಳೆದುಕೊಂಡಿದ್ದಾರೆ ಅಂತಹವರು ತಮ್ಮ ಹೆಸರುಗಳು ಮತ್ತು ಬಯೋಮೆಟ್ರಿಕ್ ಗುರುತುಗಳನ್ನು ನೀಡುವ ಮೂಲಕ ನೋಂದಣೆ ಕೇಂದ್ರಗಳಂದ ಆಧಾರ್ ಮುದ್ರಣ ಪ್ರತಿಯನ್ನು ಪಡೆಯಬಹುದು ಎಂದು ಅವರು ತಿಳಿಸಿದರು ದಕ್ಷಿಣ ಕರ್ನಾಟಕದ ನೆರೆಪೀಡಿತ ಜಿಲ್ಲೆಗಳಿಗೂ ಈ ಸೂಚನೆಯನ್ನು ನೀಡಲಾಗುತ್ತಿದೆ ಎಂದು ಪಾಂಡೆ ತಿಳಿಸಿದರು ಕಾಶ್ಮೀರ ಕಣಿವೆಯಲ್ಲಿರುವ ಪವಿತ್ರ ಅಮರನಾಥ ಗುಹೆಯತ್ತ ಮತ್ತೊಂದು ತಂಡ ಬಲ್ತಾಲ್ ಮೂಲ ಶಿಬಿರದಿಂದ ಪ್ರಯಾಣವನ್ನು ಆರಂಭಿಸಿದೆ

ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಜಾಜ್ರೀ ಪೋರ ಗ್ರಮದಲ್ಲಿ ಜಮ್ನು ಮತ್ತು ಕಾಶ್ಮೀರ ಪೊಲೀಸ್ ಪಡೆಯ ವಿಶೇಷ ಮೊಲೀಸ್ ಅಧಿಕಾರಿ ಫಯಾಜ್ ಅಹ್ಲದ್ ಶಾ ಅವರನ್ನು ಅವರ ನಿವಾಸದಲ್ಲಿ ಶಂಕಿತ ಭಯೋತ್ಪಾದಕರು ಇಂದು ಬೆಳಗ್ಗೆ ಗುಂಡು ಹಾರಿಸಿ ಕೊಂದು ಹಾಕಿದ್ದಾರೆ ಏತನ್ನದ್ಹೆ ತ್ರೀನಗರದ ಐತಿಹಾಸಿಕ ಈದ್ಗಾದಲ್ಲಿ ಈದ್ ಪ್ರಾರ್ಥನೆಗಳ ನಂತರ ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ನಡುವೆ ಕಲ್ಲು ತೂರಾಟದ ಫಟನೆ ವರದಿಯಾಗಿದೆ ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಜಂಗ್ಲತ್ ಮಂಡಿ ಪ್ರದೇಶದಿಂದಲೂ ಇದೇ ರೀತಿಯ ವರದಿಗಳು ಬಂದಿವೆ ಆಮ್ ಆದ್ನಿ ಪಕ್ಷದ ಮತ್ತೊಬ್ಬ ನಾಯಕ ಆಶಿಷ್ ಖೇತಾನ್ ತಾವು ಪಕ್ಷವನ್ನು ತೊರೆಯುವುದಾಗಿ ಇಂದು ಸುಳವು ನೀಡಿದ್ದು ಪಕ್ಷದ ಸ್ಥಾಪಕ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಅವರಿಗೆ ಇದು ಮತ್ತೊಂದು ಆಘಾತ ನೀಡಿದೆ ತಾವು ವಕೀಲಿ ವೃತ್ತಿಯನ್ನು ಮುಂದುವರೆಸಬೇಕಾಗಿದ್ದು ಸ್ಕ್ರಿಯ ರಾಜಕಾರಣದಲ್ಲಿ ಇರುವುದರಿಂದ ಅದಕ್ಕೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಖೇತಾನ್ ಟ್ವೀಟ್ ಮಾಡಿದ್ದಾರೆ ಈಗ ಕೆಲ ದಿನಗಳ ಹಿಂದಷ್ಟೇ ಮೊದಲು ಪತ್ರಕರ್ತರಾಗಿದ್ದು ನಂತರ ರಾಜಕೀಯಕ್ಷೆ ಪ್ರವೇಶಿಸಿದ್ದ ಅಶುತೋಷ್ ವೈಯಕ್ತಿಕ ಕಾರಣಗಳ ಮೇಲೆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದರು ತ್ಡಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಲ್ ಜುಹಾ ಹಬ್ಬವನ್ನು ದೇಶಾದ್ದಂತ ಇಂದು ಧಾರ್ಮಿಕ ಶ್ರದ್ವಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನ ಮತ್ತು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗುವ ಮೂಲಕ ಪರಸ್ವರ ಶುಭಾಷಯ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ ದೆಹಲಿಯ ಜಮಾ ಮಸೀದಿ ಪಥೇಪುರಿ ಮಸೀದಿ ಶಾಹೀ ಈದ್ಗಾ ಸೇರಿದಂತೆ ನಾನಾ ಕಡೆ ಸಾಮೂಹಿಕ ಪ್ರಾರ್ಥನೆಗಳು ಜರುಗುತ್ತಿವೆ ಉತ್ತರ ಪ್ರದೇಶದಲ್ಲಿ ಇಂದಿನ ಬಕ್ರೀದ್ ಆಚರಣೆಗಾಗಿ ಅಧಿಕಾರಿಗಳು ವ್ಯಾಪಕ ಸಿದ್ಧತೆಗಳನ್ನು ಮಾಡಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಕ್ರೀದ್ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದಾರೆ ಪವಿತ್ರ ಈದ್ ಹಬ್ಬ ಆಚರಣೆ ಸಮಾಜದಲ್ಲಿ ಐಕ್ಕತೆ ಮತ್ತು ಸಹೋದರತೆಯನ್ನು ಮೂಡಿಸಲಿ ಎಂದು ರಾಷ್ಟಪತಿ ಹೇಳಿದ್ದಾರೆ ಈದ್ ಉಲ್ ಜುಹಾ ಆಚರಣೆ ತ್ಯಾಗ ಮತ್ತು ಬಲಿದಾನದ ಆಶಯಗಳ ಸಂಕೇತವಾಗಿದೆ ದಿನನಿತ್ಯದ ಜೀವನದಲ್ಲಿ ಉತ್ತಮ ನಡವಳಿಕೆ ಸತ್ಯಪಾಲನೆ ಮತ್ತು ಅನುಕಂಪದ ಮೌಲ್ವಗಳನ್ನು ಈ ಹಬ್ಬದ ಆಚರಣೆಗಳು ಎತ್ತಿಹಿಡಿಯುತ್ತವೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಚನಾಯ್ಡು ಸಂದೇಶ ನೀಡಿದ್ದಾರೆ ಈದ್ ಉಲ್ ಜುಹಾ ಆಚರಣೆ ಸಮಾಜದಲ್ಲಿ ಬ್ರಾತೃತ್ವ ಮತ್ತು ಅನುಕಂಪವನ್ನು ಮತ್ತಷ್ಟು ಹೆಚ್ಚಿಸಲಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂದೇಶ ನೀಡಿದ್ದಾರೆ ಕುಖ್ಯಾತ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನ ಬಲಗೈ ಬಂಟನೆಂದೇ ಹೆಸರಾದ ಜಬೀರ್ ಮೋತಿಗೆ ಜಾಮೀನು ನೀಡಲು ಬ್ರಿಟನ್ ನ್ನಾಯಾಲಯವೊಂದು ನಿರಾಕರಿಸಿದೆ ವಿದೇಶಿ ಬ್ಲಾಂಕುಗಳಲ್ಲಿ ಅಕ್ರಮ ಹಣಕಾಸು ವಹಿವಾಟು ಮತ್ತು ಸುಲಿಗೆ ಆರೋಪಗಳ ಮೇಲೆ ಮೋತಿಯನ್ನು ಕಳೆದ ವಾರ ಲಂಡನ್ನಲ್ಲಿ ಬಂಧಿಸಲಾಗಿದೆ

ಭಯೋತ್ವಾದಕರ ಗುಂಪುಗಳೊಂದಿಗೆ ಸಂಬಂಧ ಹಾಗೂ ಮಾದಕ ವಸ್ತು ಸಾಗಾಟದ ಆರೋಪಗಳೂ ಕೂಡ ಮೋತಿಯ ಮೇಲೆ ಇರುವುದಾಗಿ ನ್ಯಾಯಾಲಯ ತಿಳಿಸಿತು ಭದ್ರತಾ ದೃಷ್ಷಿಯಿಂದ ನ್ನಾಯಾಲಯದ ಈ ಕಲಾಪದ ವೇಳೆ ಮಾಧ್ಯಮಗಳಿಗೆ ಅನುಮತಿ ನೀಡಬಾರದೆಂದು ಮೋತಿಯ ಅಂಗರಕ್ಷಕ ತಂಡ ಮಾಡಿದ್ದ ಮನವಿಯನ್ನು ಸಹ ನ್ಲಾಯಾಲಯ ತಿರಸ್ತರಿಸಿತು ರಹಸ್ಯ ವಿಚಾರಣೆಯಲ್ಲಿ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಂಬಿಕೆ ಇಲ್ಲ ಎಂದು ಸ್ಪಷ್ಟಪಡಿಸಿತು ಮುಂಬೈನ ಕ್ರಿಸ್ಸಲ್ ಟವರ್ನಲ್ಲಿ ಇಂದು ಉಂಟಾದ ಪ್ರಮುಖ ಬೆಂಕಿ ಅವಘಡದಲ್ಲಿ ನಾಲ್ವರು ಮೃತಪಟ್ಲದ್ದು

ಅತಿ ವೇಗವಾಗಿ ಹಬ್ಬಿದ ಬೆಂಕಿಯ ಜ್ವಾಲೆಗಳಿಂದ ಕಂಗಾಲಾಗಿ ಕೆಳಗಿಳಿದು ಬರುತ್ತಿದ್ದ ಕಟ್ಟಡದ ನಿವಾಸಿಗಳು ಮೆಟ್ಟಲುಗಳ ಮೇಲೆ ಅಗ್ನಿಜ್ವಾಲೆಯ ನಡುವೆ ಸಿಲುಕಿದರು ಅಗ್ನಿಶಾಮಕ ಸಿಬ್ಲಂದಿ ಹರಸಾಹಸದೊಂದಿಗೆ ಬೆಂಕಿ ಆರಿಸುವ ಪ್ರಯತ್ನಕ್ಷೆ ನೆರವಾದರು ಮುಂಬೈ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ವಳಕ್ಕೆ ಧಾವಿಸಿ ಪರಿಸ್ಟಿತಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ತ್ರಮಿಸಿದರು ಅಮೆರಿಕ ಮತ್ತು ಐರೋಪ್ಯ ದೇಶಗಳು ರಷ್ಠಾದ ವಿರುದ್ಧ ಇನ್ನಷ್ಟು ಕಠಿಣ ನಿರ್ಬಂಧಗಳನ್ನು ಜಾರಿಗೊಳಿಸಬೇಕು ಮತ್ತು ಅಧ್ವಕ್ಷ ವ್ಲಾಡಿಮಿರ್ ಪುಟನ್ ಅವರನ್ನು ದೂರವಿಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಬ್ರಿಟನ್ ಆಗ್ರಹಪಡಿಸಿದೆ ಅಂತಾರಾಷ್ಟೀಯ ನೀತಿ ಸಂಹಿತೆಯ ಕಟ್ಟನಿಟ್ಟನ ನಿಯಮಗಳನ್ನು ರಷ್ಣಾದಂತಹ ದೊಡ್ಡ ದೇಶಗಳು ಪದೇ ಪದೇ ಉಲ್ಲಂಘಿಸುತ್ತಿವೆ ಎಂದು ಬ್ರಿಟನ್ನ ನೂತನ ವಿದೇಶಾಂಗ ಕಾರ್ಯದರ್ಶಿ ಜೆರೆವಿ ಹಂಟ್ ಆಕ್ಷೇಪಿಸಿದ್ದಾರೆ ರಷ್ಕಾದ ಮಾಜಿ ಏಜೆಂಟ್ ಸೆರೆಗೈ ಸ್ಕಿಪಲ್ ಮತ್ತು ಅವರ ಪುತ್ರಿ ಯೂಲಿಯಾ ಅವರಿಗೆ ನೈಋತ್ಯ ಇಂಗ್ಲೆಂಡ್ ವಲಯದಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ವಿಷಪ್ರಾತನದಲ್ಲಿ ಮಾಸ್ಕೋದ ಕೈವಾಡವಿರಬಹುದು ತಮ್ಮ ದೇಶಕ್ಕೆ ತೀವ್ರ ಸಂದೇಹವಿರುವುದಾಗಿ ಹಂಟ್ ತಿಳಿಸಿದ್ದಾರೆ

ನೌರೆಮ್ ರೋಷಿಬಿನಿ ದೇವಿ ಸಂತೋಷ್ ಕುಮಾರ್ ಸೂರ್ಯಭಾನು ಪ್ರತಾಪ್ ಸಿಂಗ್ ಮತ್ತು ನರೇಂದ್ರ ಗ್ರೇವಲ್ ಇಂದು ತಮ್ನ ಸೆಮಿ ಫೈನಲ್ ಪಂದ್ಯಗಳನ್ನು ಆಡಲಿದ್ದಾರೆ

ಗಾಯತ್ರಿ ಮತ್ತು ರಾಹಿ ಸರ್ನೋಬತ್ ತಮ್ಮ ಸೆಮಿ ಫೈನಲ್ಲ್ ಪಂದ್ಯಗಳಲ್ಲಿ ಸೆಣಸಲಿದ್ದಾರೆ